ಧ್ದನಿ ಗಾಂಧೀಜಿ ದೇಶದ ಗಡಿ ಪ್ರದೇಶಗಳ ಮೂಲಸೌಕರ್ಯ ಅಭಿವ್ವದ್ದಿಗೆ ಕೇಂದ್ರ ಸರ್ಕಾರ ತನ್ನೆಲ್ಲ ಬಲ ಹಾಕುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಹಿಮಾಚಲ ಪ್ರದೇಶದ ರೋಹ್ವಾಂಗ್ನಲ್ಲಿಂದು ಕಾರ್ಯತಂತ್ರ ಮಹತ್ವದ ಅಟಲ್ ಸುರಂಗ ಮಾರ್ಗವನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು ರಸ್ತೆ ಸೇತುವೆ ಮತ್ತು ಸುರಂಗ ಮಾರ್ಗಗಳೂ ಸೇರಿದಂತೆ ದೇಶದ ಗಡಿ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳ ಅಭಿವ್ಯದ್ಲಿಗೆ ವಿಶೇಷ ಒತ್ತು ನೀಡಿ ಬ್ಬಹತ್ ಪ್ರಮಾಣದಲ್ಲಿ ಕಾಮಗಾರಿಗಳನ್ನು ನಡೆಸಲಾಗುತ್ತಿದೆ ಈ ಎಲ್ಲಾ ಯೋಜನೆಗಳ ಪ್ರಯೋಜನ ಶ್ರೀಸಾಮಾನ್ಯರಿಗೆ ಮತ್ತು ಸಶಸ್ತ ಪಡೆಗಳ ಸಿಬ್ಬಂದಿಗೆ ವಿಸ್ತರಣೆಯಾಗಬೇಕು ಎಂದರು ಅಟಲ್ ಸುರಂಗ ಮಾರ್ಗ ಹಿಮಾಚಲ ಪ್ರದೇಶದ ಜನರಿಗೆ ಪ್ರಯೋಜನ ಒದಗಿಸುವ ಜೊತೆಗೆ ಲಡಾಕ್ನ ಲೇ ಪ್ರದೇಶದ ಜನರಿಗೆ ಜೀವನಾಡಿಯಾಗಲಿದೆ ಜನರ ಸುರಕ್ಷತೆ ಮತ್ತು ಭದ್ರತೆಗಿಂತ ಸರ್ಕಾರಕ್ಕೆ ಬೇರೆ ಯಾವುದು ದೊಡ್ಡದಲ್ಲ ಎಂದು ಪ್ರಧಾನಮಂತ್ರಿ ತಿಳಿಸಿದರು ಅಟಲ್ ಸುರಂಗ ಮಾರ್ಗ ಅಭಿವ್ಯದ್ಲಿಗೆ ನೇರ ಸಂಪರ್ಕ ಕಲ್ಪಿಸಿದೆ ಅಲ್ಲದೆ ದೇಶದ ಗಡಿಭಾಗಗಳಲ್ಲಿ ಕಲ್ಪಿಸುವ ಸಂಪರ್ಕವು ದೇಶದ ಭದ್ರತೆಗೆ ನೇರವಾಗಿ ಸಂಬಂಧಿಸಿದ್ದಾಗಿದೆ ಎಂದರು ಮನಾಲಿಯ ದಕ್ಷಿಣ ಭಾಗದಿಂದ ಉತ್ತರ ದಿಕ್ಕಿನ ಲಾಹೌಲ್ ಸ್ಪಿತಿಯ ಶಿಶು ಎಂಬಲ್ಲಿ ಪ್ರಧಾನಮಂತ್ರಿಯವರು ಸುರಂಗ ಮಾರ್ಗದಲ್ಲಿ ಸಂಚಾರ ನಡೆಸಿದರು ಅಲ್ಲದೆ ಉತ್ತರದಿಂದ ದಕ್ಷಿಣ ದಿಕ್ಷಿನ ಮನಾಲಿವರೆಗೆ ಹೆಚ್ಆರ್ಟಿಸಿ ಬಸ್ ಸೇವೆಗೆ ಹಸಿರು ನಿಶಾನೆ ತೋರಿದರು

ಈ ನಿರ್ಣಯಕ್ಷಿಂತ ಒಂದು ವರ್ಷ ಮೊದಲು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ನಿಧನ ಹೊಂದಿದ್ದರು ಹಿಮಾಚಲ ಪ್ರದೇಶದ ದಕ್ಷಿಣ ಮೋರ್ಟಲ್ನಿಂದ ಮನಾಲಿವರೆಗಿನ ಪ್ರವಾಸೋದ್ಯಮ ಮೂಲ ಸೌಕರ್ಯ ಕುರಿತಾದ ವಸ್ತು ಪ್ರದರ್ಶನ ಹಾಗೂ ಅಟಲ್ ಸುರಂಗ ಮಾರ್ಗ ನಿರ್ಮಾಣ ಸಂದರ್ಭದಲ್ಲಿ ತೆಗೆದಿರುವ ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನವನ್ನು ಪ್ರಧಾನಮಂತ್ರಿ ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಅಟಲ್ ಸುರಂಗ ಮಾರ್ಗದ ಕಿರುಚಿತ್ರ ಪ್ರದರ್ಶನವೂ ನಡೆಯಿತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಮಾತನಾಡಿ ರಾಜ್ಯದ ಪ್ರವಾಸೋದ್ಯಮ ಬೆಳವಣಿಗೆಗೆ ಅಟಲ್ ಸುರಂಗ ಮಾರ್ಗ ಹೊಸದಾರಿ ತೋರಿಸಿದೆ ಅಲ್ಲದೆ ಕ್ವಷಿ ಮತ್ತು ತೋಟಗಾರಿಕಾ ಚಟುವಟಿಕೆಗಳು ಲಾಹೌಲ್ ಕಣಿವೆಯಲ್ಲಿ ಹೆಚ್ಚಲಿವೆ ಎಂದರು ಈ ಬ್ಬಹತ್ ಯೋಜನೆ ಸುಂದರವಾಗಿ ಮತ್ತು ತ್ವರಿತವಾಗಿ ನಿರ್ಮಾಣವಾಗಲು ತೀವ್ರ ಆಸಕ್ತಿ ತೋರಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಸಲ್ಲುತ್ತವೆ ಎಲ್ಲಕ್ಷಿಂತ ವಿಶೇಷವಾಗಿ ಲಾಹೋಲ್ಸ್ವಿತಿ ಜಿಲ್ಲೆಯ ಆರ್ಥಿಕತೆ ಬಲಗೊಳ್ಳಲಿದೆ ಈ ಭಾಗದ ಕೃಷಿಕರು ಇನ್ನು ಮುಂದೆ ತಮ್ಮ ಉತ್ಪನ್ನಗಳನ್ನು ಲೀಲಾಜಾಲವಾಗಿ ಬಿಕರಿ ಮಾಡಲು ಸಾಧ್ಯವಾಗಲಿದೆ ಎಂದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ರಕ್ಷಣಾ ಪಡೆಗಳ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ಭೂಸೇನಾ ಮುಖ್ಯಸ್ವ ಮನೋಜ್ ಮುಕುಂದ್ ನರಾವಣೆ ಸೇರಿದತೆ ಹಲವು ಗಣ್ಯರು ಉಪಸ್ಟಿತರಿದ್ದರು ಆತ್ಲ ನಿರ್ಭರ್ ಭಾರತದ ಕನಸು ನನಸಾಗಿಸಲು ಸಂಶೋಧಕರು ಮತ್ತು ಶಿಕ್ಷಣ ತಜ್ಞರು ಸರ್ಕಾರದ ಜೊತೆ ಕೈಜೋಡಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಕ್ತಾಹ್ವಾನ ನೀಡಿದ್ದಾರೆ ಜಾಗತಿಕ ಅಭ್ಯದಯದ ದೂರದೃಷ್ಟಿ ಹೊಂದಿರುವ ಆತ್ಮ ನಿರ್ಭರ್ ಭಾರತದ ಸಾಕಾರವೇ ಇಂದಿನ ಅಗತ್ಯವಾಗಿದೆ ಎಂದು ಅವರು ನಿನ್ನೆ ಸಂಜೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ವೈಶ್ವಿಕ್ ಭಾರತೀಯ ವೈಜ್ಞಾನಿಕ ಸಮಾವೇಶ ಉದ್ವಾಟಿಸಿ ಮಾತನಾಡಿದರು ಭಾರತೀಯ ಮೂಲ ವಿಜ್ವಾನಕ್ಕೆ ಶ್ರೀಮಂತ ಪರಂಪರೆ ಮತ್ತು ಇತಿಹಾಸವಿದ್ದು ನಮ್ಮ ಯುವಜನಾಂಗಕ್ಕೆ ಈ ಬಗ್ಗೆ ಆಸಕ್ತಿ ಮೂಡಿಸಲು ಸಂಶೋಧಕರು ಮತ್ತು ಶಿಕ್ಷಣ ತಜ್ಞರು ಮುಂದಾಗಬೇಕು ಸುಭದ್ರ ಮತ್ತು ಸಮೃದ್ಧ ಭಾರತ ಕಟ್ಟಲು ಈ ಸಮಾವೇಶ ಎದುರು ನೋಡುವಂತಾಗಬೇಕು ಎಂದರು ದೇಶದ ರೈತಬಂಧುಗಳಿಗೆ ಸಹಾಯ ಮಾಡುವ ವಿಶ್ವದರ್ಜೆಯ ವೈಜ್ಞಾನಿಕ ಸಂಶೋಧನೆ ನಮ್ನಲ್ಲಿ ನಡೆಯುವುದನ್ನು ಸರ್ಕಾರ ಬಯಸುತ್ತದೆ ಆಹಾರ ಮತ್ತು ಬೇಳೆಕಾಳುಗಳ ಉತ್ವಾದನೆ ಹೆಚ್ಚಿಸಲು ಅಗತ್ಯ ಕ್ಯಷಿ ಸಂಶೋಧನೆ ವ್ಯಾಪಕವಾಗಿ ನಡೆಯಬೇಕು ಕೃಷಿ ವಿಜ್ಞಾನಿಗಳು ಈ ನಿಟ್ಟನಲ್ಲಿ ಕಠಿಣ ಪರಿಶ್ರಮದಿಂದ ಸಂಶೋಧನೆ ನಡೆಸಬೇಕು ಎಂದು ಅವರು ಕರೆ ನೀಡಿದರು

ಈ ಮಧ್ಯೆ ಎನ್ಡಿಎ ಪಕ್ಷಗಳಲ್ಲಿ ಸೀಟು ಪಂಚಿಕೆ ಸೂತ್ರ ಅಂತಿಮಗೊಳಿಸುವ ಮಾತುಕತೆಗಳು ಬಿರುಸುಗೊಂಡಿವೆ

ಹತ್ತಾಸ್ ಪ್ರಕರಣದ ಸಂತ್ರಸ್ನೆಯ ಕುಟುಂಬ ಸದಸ್ತರಿಗೆ ಖಂಡಿತ ನ್ನಾಯ ಸಿಗಲಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಪ್ರತಿ ಇರಾನಿ ತಿಳಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ತನಿಖಾ ವರದಿ ಸಲ್ಲಿಸಿದ ನಂತರ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ವನಾಥ್ ತಪ್ಪಿತಸ್ವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಲಿದ್ದಾರೆ ಎಂದು ಅವರು ಹೇಳಿದರು ವಾರಾಣಸಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಲೊಂಡ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಸ್ಪತಿ ಇರಾನಿ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಜೊತೆ ಈಗಾಗಲೆ ಮಾತುಕತೆ ನಡೆಸಿದ್ಲು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊಲೀಸ್ ವರಿಷ್ಣಾಧಿಕಾರಿಯನ್ನು ವರ್ಗಾವಣೆ ಮಾಡಲಾಗಿದೆ ಪ್ರಕರಣದ ತನಿಖೆ ನಡೆಸಿ ಸಂತ್ರಸ್ತರಿಗೆ ನ್ಲಾಯ ಒದಗಿಸುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಎಂದರು

ಇದರಿಂದ ದೇಶದ ವೈಯಕ್ತಿಕ ಗೃಹ ವಾಹನ ಶಿಕ್ಷಣ ಸಾಲ ಪಡೆದಿರುವ ಗ್ರಾಹಕರು ಮತ್ತು ಎಂಎಸ್ಎಂಇ ವಲಯಕ್ಕೆ ಕೊಂಚ ನಿರಾಳ ಸಿಕ್ಕಿದಂತಾಗಿದೆ

ಆದರೆ ಸಾಲ ಮೊತ್ತಗಳಿಗೆ ವಿಧಿಸುವ ಬಡ್ಡಿಯ ಮೇಲೆ ಬಡ್ಡಿ ಅಥವಾ ಚಕ್ರಬಡ್ಡಿ ವಿಧಿಸಿ ಗ್ರಾಹಕರಿಂದ ವಸೂಲಿಗೆ ಮುಂದಾಗಿದ್ದವು ಇದನ್ನು ಪ್ರಶ್ನಿಸಿ ಗ್ರಾಹಕರೊಬ್ಬರು ಸಲ್ಲಿಸಿದ್ದ ಮನವಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಕ್ತ ನಿರ್ಧಾರ ತಳೆಯುವಂತೆ ಸೂಚನೆ ನೀಡಿತ್ತು